ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಸರ್ವಪಕ್ಷ ಸಭೆ

ಚಾಲನೆ

ರಾಜ್ಯಸಭಾ ಸ್ಥಾನಗಳಿಗೆ ಈಗಾಗಲೇ ಅವಿರೋಧ ಆಯ್ನೆ

ಪ್ರಧಾನಮಂತ್ರಿ ಕರೆ

ವಿವಿಧ ರಾಜಕೀಯ ಪಕ್ಷಗಳ ಅಧ್ಯಕ್ಷರು ಪ್ರಮುಖರು ಈ ವಿಡಿಯೋ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪ್ರಧಾನಮಂತ್ರಿಗಳ ಕಾರ್ಯಾಲಯ ಟ್ವೀಟ್ನಲ್ಲಿ ತಿಳಿಸಿದೆ ಪೂರ್ವ ಲಡಾಕ್ನ ಗಲ್ಲಾನ್ ಕಣಿವೆಯಲ್ಲಿ ಭಾರತ ಹಾಗೂ ಚೀನಾ ಯೋಧರ ನಡುವೆ ಸೋಮವಾರ ರಾತ್ರಿ ನಡೆದ ಫರ್ಷಣೆ ಸಂಬಂಧ ಈ ಸಭೆಯನ್ನು ಪ್ರಧಾನಮಂತ್ರಿ ಕರೆದಿದ್ದಾರೆ ಪೂರ್ವ ಲಡಾಕ್ ಗಡಿಯಲ್ಲಿ ಭಾರತ ಚೀನಾ ನಡುವೆ ಉಂಟಾಗಿರುವ ಘರ್ಷಣೆಯ ಪರಿಸ್ತಿತಿಯನ್ನು ತಿಳಿಗೊಳಿಸುವ ಬಗ್ಗೆ ಸೇನಾ ಹಾಗೂ ರಾಜತಾಂತ್ರಿಕ ಮಟ್ನದಲ್ಲಿ ಉಭಯ ರಾಷ್ಟ್ರಗಳು ಚರ್ಚಿಸುತ್ತಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ

ಕಳೆದ ವಾರದಿಂದ ಆ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಮಾಂಡರ್ಗಳು ಈ ಒಪ್ಸಂದದ ಜಾರಿಗೆ ನಿಯಮಿತವಾಗಿ ಸಭೆ ನಡೆಸುತ್ತಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ ಈ ಸಮಸ್ಯೆಯನ್ನು ನಯವಾಗಿ ಬಗೆಹರಿಸಿಕೊಳ್ಳುವ ನಿರೀಕ್ಷೆ ಭಾರತಕ್ಕಿದೆ ಚೀನಾ ಪಡೆಗಳು ಗಲ್ಲಾನ್ ಕಣಿವೆಯ ನೈಜ ನಿಯಂತ್ರಣ ರೇಖೆಯಿಂದ ಹಿಂದಕ್ಕೆ ಸರಿದಿವೆ ಚೀನಾ ಪಡೆಗಳು ಪೂರ್ವ ನಿರ್ಧಾರಿತ ಹಾಗೂ ಯೋಜಿತ ಉಪಾಯದೊಂದಿಗೆ ದಾಳಿ ನಡೆಸಿದ್ದು ಎರಡೂ ಕಡೆ ಸಾವು ನೋವು ಉಂಟಾಗಲು ಕಾರಣರಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾಸ್ತವ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ

ಕೊರೋನಾ ಸಂಕಷ್ಟದಿಂದ ಹಳ್ಳಿಗಳಿಗೆ ವಾಪಸ್ಪಾಗಿರುವ ವಲಸೆ ಕಾರ್ಮಿಕರು ಮತ್ತು ಗ್ರಾಮೀಣ ನಾಗರಿಕರಿಗೆ ಜೀವನೋಪಾಯ ಅವಕಾಶಗಳನ್ನು ಒದಗಿಸುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿದ್ದು ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಬೃಹತ್ ಸಂಖ್ಯೆಯ ಉದ್ಯೋಗಗಳು ಸೃಷ್ಟಿಯಾಗಲಿವೆ

ಈ ಆರೂ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರ ಸಮ್ಮುಖದಲ್ಲಿ ಪ್ರಧಾನಮಂತ್ರಿ ವಿಡಿಯೋ ಕಾನ್ವರೆನ್ಸ್ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ

ಜೆಡಿಎಸ್ನಿಂದ ಮಾಜಿ ಪ್ರಧಾನಮಂತ್ರಿ ಎಚ್

ದೇವೇಗೌಡ ಕಾಂಗ್ರೆಸ್ನಿಂದ ಪಕ್ಷದ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿಯಿಂದ ಈರಣ್ಡ ಕಡಾದಿ ಮತ್ತು ಅಶೋಕ್ ಗಸ್ತಿ ಆಯ್ಕೆ ಯಾಗಿದ್ದಾರೆ ಅರುಣಾಚಲಪ್ರದೇಶದಿಂದ ಬಿಜೆಪಿ ಪಕ್ಷದ ನಬಮ್ ರೆಬಿಯಾ ಅವಿರೋಧವಾಗಿ ಆಯ್ಕೆ ಯಾಗಿದ್ದಾರೆ

ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡಲು ಶಾಸಕರು ಆಯಾ ರಾಜ್ಯಗಳಲಿ ಮತದಾನ ಮಾಡಲಿದ್ದು ಚುನಾವಣಾ ಆಯೋಗ ಕೊರೋನಾ ಮುನ್ನೆಚ್ಚರಿಕೆಯೊಂದಿಗೆ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ಕಲ್ಲಿದ್ದಲು ಮತ್ತು ಗಣಿಗಾರಿಕೆಗೆ ವಲಯವನ್ನು ಸ್ಪರ್ಧಾತ್ಮಕತೆ ಬಂಡವಾಳ ಹೂಡಿಕೆ ಭಾಗೀದಾರಿಕೆ ಮತ್ತು ತಂತ್ರಜ್ಞಾನಕ್ಕೆ ಸಂಪೂರ್ಣ ಮುಕ್ತಗೊಳಿಸುವ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಕಲ್ಲಿದ್ದಲು ಮತ್ತು ಗಣಿಗಾರಿಕೆಯ ವಾಣಿಜ್ಯೀಕರಣ ಉದ್ದೇಶದಿಂದ ಮಾತ್ರ ನಿಕ್ಷೇಪಗಳ ಮುಕ್ತ ಹರಾಜು ನಿರ್ಧಾರವನ್ನು ಕೈಗೊಂಡಿಲ್ಲ ಈ ಮಹತ್ವದ ಕ್ರಮದ ಮೂಲಕ ಈ ವಲಯವನ್ನು ದಶಕಗಳ ಲಾಕ್ಡೌನ್ನಿಂದಲೂ ಮುಕ್ತಗೊಳಿಸಲಾಗಿದೆ ಕಲ್ಲಿದ್ದಲು ಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಅಕ್ರಮ ವಹಿವಾಟಿಗೆ ಇನ್ನು ಆಸ್ಪದ ಇರುವುದಿಲ್ಲ ಪ್ರಾಮಾಣಿಕ ಮತ್ತು ಪಾರದರ್ಶಕ ವಿಧಾನದಲ್ಲಿ ಈ ವಲಯ ಸಬಲಗೊಳ್ಳಲಿದೆ ಕಲ್ತಿದ್ದಲು ಗಣಿಗಾರಿಕೆಯಲ್ಲಿ ಮಹತ್ಯದ ಸುಧಾರಣೆಗಳನ್ನು ತರುವ ಮೂಲಕ ಖಾಸಗಿ ಪಾಲುದಾರರನ್ನು ಒಳಗೊಂಡು ಯಶಸ್ವಿಯಾಗಿ ಗಣಿಗಾರಿಕೆ ನಡೆಯಬೇಕು ಎನ್ನುವುದು ತಮ್ಮ ಸರ್ಕಾರದ ಉದ್ದೇಶವಾಗಿದೆ ಎಂದು ಪ್ರಧಾನಿ ಹೇಳಿದರು ಕೇಂದ್ರ ಸರ್ಕಾರ ಆತ್ಮ ನಿರ್ಭರ್ ಭಾರತ ಅದಿ ಘೋಷಿಸಿರುವ ಹಲವು ಸರಣಿ ಕ್ರಮಗಳಲ್ಲಿ ಕಲ್ಲಿದ್ದಲು ಹರಾಜು ಪ್ರಕ್ರಿಯೆ ಆರಂಭ ಕೂಡ ಒಂದಾಗಿದೆ

ಈ ಬಾರಿ ಯೋಗದಿನವನ್ನು ಸಂಕಷ್ವದ ಸಮಯದಲ್ಲಿ ಆಚರಿಸಲಾಗುತ್ತಿದೆ ಸಾಮಾನ್ಯವಾಗಿ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯೊಂದಿಗೆ ಎಲ್ಲರೂ ಒಟ್ಡಾಗಿ ಆಚರಿಸಲಾಗುತ್ತಿದ್ದ ಯೋಗದಿನವನ್ನು ಈ ಬಾರಿ ಮನೆಯೊಳಗೆ ಆಚರಿಸುವ ಪರಿಸ್ತಿತಿ ಬಂದಿದೆ ಎಂದು ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ ಮನೆಯಲ್ಲಿ ಯೋಗ ಕುಟುಂಬದೊಂದಿಗೆ ಯೋಗ ಎಂಬುದು ಈ ಬಾರಿಯ ಅಂತಾರಾಷ್ಟೀಯ ಯೋಗದಿನದ ಘೋಷವಾಕ್ಷವಾಗಿದೆ ಎಂದು ಅವರು ಹೇಳಿದ್ದಾರೆ

ಯೋಗಾಭ್ಯಾಸದಿಂದ ಜನರಿಗೆ ತಮ್ಮ ರೋಗನಿರೋಧಕ ಶಕ್ತಿಯ ಪರಿಚಯವಾಗಲಿದೆ ಸದ್ಬಧ ಮನಸ್ನು ಹಾಗೂ ಆರೋಗ್ಯಕರ ದೇಹಹೊಂದಲು ಯೋಗ ಸಹಕಾರಿ ಎಂದು ಪ್ರಧಾನಿ ತಿಳಿಸಿದ್ದಾರೆ ಕೋವಿಡ್ ಸಮಯದಲ್ಲಿ ಆರೋಗ್ಯ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ಸಿಗಲಿದ್ದು ಈ ನಿಟ್ಡಿನಲ್ಲಿ ಯೋಗಕ್ಕೆ ಮತ್ತಷ್ಟು ಪ್ರಾಮುಖ್ಯತೆ ದೊರೆಯಲಿದೆ ಎಂದಿರುವ ಅವರು ಕಳೆದ ಕೆಲವು ವರ್ಷಗಳಿಂದ ಯುವ ಜನತೆಯಲ್ಲಿ ಯೋಗದ ಕುರಿತ ಆಸಕ್ತಿ ಹೆಚ್ಚುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ವಿಧಾನಪರಿಷತ್ ದ್ವೈವಾರ್ಷಿಕ ಚುನಾವಣೆಗಾಗಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳು ಉಮೇದುವಾರಿಕೆ ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಕೆಗೆ ನಿನ್ನೆ ಕೊನೆಯ ದಿನವಾಗಿತ್ತು ಬಿಜೆಪಿ ಅಭ್ಯರ್ಥಿಗಳಾಗಿ ಎಂ ಟಿ

ನಾಗರಾಜ್ ಆರ್ ಶಂಕರ್ ಸುನೀಲ್ ವಲ್ಯಾಪುರೆ ಹಾಗೂ ಪ್ರತಾಪ ಸಿಂಹ ನಾಯಕ್ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಬಿ

ಹರಿಪ್ರಸಾದ್ ಮತ್ತು ನಸೀರ್ ಅಹ್ಮದ್ ಹಾಗೂ ಜೆಡಿಎಸ್ ಅಭ್ಯರ್ಥಿಯಾಗಿ ಇಂಚರ ಗೋವಿಂದರಾಜು ಪಕ್ಷೇತರ ಅಭ್ಯರ್ಥಿಯಾಗಿ ಯಡವನಹಳ್ಳಿ ಪಿ

ಕೃಷ್ಣೇಗೌಡ ನಾಮಪತ್ರ ಸಲ್ಲಿಸಿದ್ದಾರೆ ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ

ಕಾರ್ಯಕ್ರಮವನ್ನು ಎಫ್ ಎಂ ಗೋಲ್ಡ್ ವಾಹಿನಿ ಮತ್ತು ಹೆಚ್ಚುವರಿ ತರಂಗಾಂತರಗಳಲ್ಲಿ ಆಲಿಸಬಹುದು

ಸೌಮ್ಯ ಸ್ವಾಮಿನಾಥನ್ ತಿಳಿಸಿದ್ದಾರೆ